ಉತ್ತರಾಖಂಡ್ನ ಪರ್ಸಿಲ್ ಸೇನಾ ನೆಲೆಯಲ್ಲಿ ಐಟಿಬಿಪಿ ಯೋಧರೊಂದಿಗೆ ದೀಪಾವಳಿ ಪಬ್ಪ ಆಚರಿಸಿಕೊಂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ದುಷ್ಷಶಕ್ತಿಯ ವಿರುದ್ಧ ಶಿಷ್ಷ ಶಕ್ತಿಯ ವಿಜಯದ ದ್ನೋತಕವಾಗಿ ಮನೆ ಮಂದಿರ ಮತ್ತು ಇತರೆ ಸಾರ್ವಜನಿಕ ಸ್ಲಳಗಳನ್ನು ದೀಪಗಳಿಂದ ಬೆಳಗುವ ಮೂಲಕ ಈ ಹಬ್ಲವನ್ನು ಆಚರಿಸುವುದು ವಾಡಿಕೆ ಈ ಸಂದರ್ಭವಾಗಿ ಜನತೆ ಸಂಪತ್ತಿನ ದೇವತೆ ಲಕ್ಷ್ಮೀಯನ್ನು ಮೂಜಿಸುತ್ತಾರೆ ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ನಿನ್ನೆ ಪಬ್ಲ ಆಚರಿಸಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರಾಖಂಡ್ನ ಅತ್ಯಂತ ದೂರದ ಗಡಿ ಠಾಣೆಯ ಪರ್ಸಿಲ್ನಲ್ಲಿ ಭಾರತೀಯ ಸೇನೆ ಮತ್ತು ಐಟಿಬಿಪಿ ಯೋಧರೊಂದಿಗೆ ಇಂದು ದೀಪಾವಳಿ ಆಚರಿಸಿದರು

ಈ ಮಧ್ಯೆ ಅರುಣಾಜಲ ಪ್ರದೇಶದ ಪಾಯುಲಿಯಾಂಗ್ನಲ್ಲಿ ವಾಸ್ತವ ಗಡಿ ನಿಯಂತ್ರಣ ರೇಖೆ ಬಳಿ ಯೋಧರೊಂದಿಗೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ದೀಪಾವಳಿ ಆಚರಿಸಿದರು

ಸಾಮಾಜಿಕ ಮಾಧ್ಯಮಗಳಲ್ಲಿ ಪಡೆಗಳ ಬಗ್ಗೆ ಕಾಣಿಸಿಕೊಳ್ಳುವ ನಕರಾತ್ಮಕ ಸುದ್ವಿಗಳನ್ನು ನಂಬಬಾರದು ಎಂದು ಸಚಿವರು ಈ ಸಂದರ್ಭದಲ್ಲಿ ಅವರು ಯೋಧರಿಗೆ ಸಲಹೆ ಮಾಡಿದರು ದೀಪಾವಳಿ ಹಬ್ಬಕ್ಕೆ ಶುಭಕೋರಿರುವ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಪು ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಧನ್ಯವಾದ ಸಲ್ಲಿಸಿದ್ದಾರೆ ನೆತನ್ಯಾಪು ಅವರು ದೇಶದ ಜನರಿಗೆ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪಬ್ಬದ ಶುಭಕೋರಿದ್ದರು ದೀಪಾವಳಿ ಆಚರಿಸುತ್ತಿರುವ ಜಗತ್ತಿನ ಎಲ್ಲ ಜನರಿಗೂ ಶುಭ ಕೋರಿರುವ ಅಮೆರಿಕ ವಿದೇಶಾಂಗ ಸಚಿವ ಮೈಕ್ಪೊಂಪೆ ಪಬ್ಬವು ಕತ್ತಲಿನಿಂದ ಬೆಳಕಿನತ್ತ ಸಾಗಲು ಪ್ರೇರಣೆಯಾಗಲಿ ಎಂದು ಶುಭ ಪಾರೈಸಿದ್ದಾರೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಉಪರಾಷ್ಷಪತಿ ಎಂ ವೆಂಕಯ್ಯನಾಯ್ಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನರಿಗೆ ದೀಪಾವಳಿಯ ಹಬ್ಬದ ಶುಭಾಶಯ ಕೋರಿದ್ದಾರೆ ಮಿಜೋರಾಂನ ಬಿಕ್ಕಟ್ಟನ ಬಗ್ಗೆ ಎನ್ಜಓ ಸಮನ್ವಯ ಸಮಿತಿಯ ನಾಯಕರು ಮತ್ತು ರಾಜ್ಯ ಸರ್ಕಾರಿ ಅಧಿಕಾರಿಗಳೊಂದಿಗೆ ಶುಕ್ರವಾರ ಚುನಾವಣಾ ಆಯೋಗದ ಉನ್ನತ ಮಟ್ಟದ ಸಮಿತಿ ಚರ್ಚೆ ನಡೆಸಲಿದೆ ರಾಜ್ಯದ ಗೃಪ ಇಲಾಖೆಯ ಮುಖ್ಯಕಾರ್ಯದರ್ಶಿ ಲಾಲ್ನೂನ್ಮಾವಿಯ ಚುಡಿಂಗೊ ಅವರನ್ನು ವರ್ಗಾಯಿಸಿರುವುದರ ವಿರುದ್ದ ಎನ್ಜೆಓ ಪ್ರತಿಭಟನೆ ನಡೆಸಿತ್ತು ಮಾತ್ರವಲ್ಲ ಮಿಜೋರಾಮ್ ಮುಖ್ಯ ಚುನಾವಣಾಧಿಕಾರಿ ಎಸ್

ಶಶಾಂಕ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆಯೂ ಆಗ್ರಹಿಸಿತ್ತು ಉಪಚುನಾವಣಾ ಆಯುಕ್ತ ಸುದೀಪ್ ಜೈನ್ ಅವರ ನೇತೃತ್ವದ ಉನ್ನತ ಮಟ್ಟದ ತಂಡ ಈ ಬಿಕ್ಕಟ್ಟನ್ನು ಬಗೆಪರಿಸಲು ಮುಂದಾಗಿದೆ ಎನ್ಜಿಓ ಸಮನ್ವಯ ಸಮಿತಿ ನಿರ್ಣಯಿಸಿದ ವಿಸ್ತೃತ ರೂಮರೇಷೆಗಳನ್ನು ಚುನಾವಣಾ ಆಯೋಗ ಅಂಗೀಕರಿಸಿದೆ ಮುಖ್ಯ ಚುನಾವಣಾಧಿಕಾರಿ ವಿರುದ್ದ ಕೊಲಾಸಿಬ್ ಜಿಲ್ಲೆಯಲ್ಲಿ ನಡೆದ ಪ್ರತಿಭಟನೆ ಹಿಂಸಾರೂಪ ಪಡೆದಿರುವುದನ್ನು ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿದೆ ಎಂದು ಆಯೋಗ ಪೇಳಿಕೆಯಲ್ಲಿ ತಿಳಿಸಿದೆ

ಪಂಜಾಬ್ ರಾಜ್ಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟ ರೈಲ್ವೆ ಆಶ್ತಿಪಾಸ್ತಿ ರಾಷ್ಟೀಯ ಹೆದ್ದಾರಿ ವಿಮಾನ ನಿಲ್ದಾಣ ಮತ್ತಿತರ ಸಂಸ್ಥೆಗಳ ಸಮೀಪದಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಕೇಂದ್ರ ಸರ್ಕಾರದಿಂದ ಸೂಕ್ತ ಅನುಮತಿ ಪಡೆಯುವುದು ಕಡ್ಡಾಯ ಎಂದು ಪಂಜಾಬ್ ಸರ್ಕಾರ ತಿಳಿಸಿದೆ ಆ ರಾಜ್ಯದ ಗೃಹ ವ್ಯವಹಾರಗಳು ಮತ್ತು ನ್ಯಾಯ ಇಲಾಖೆ ತನ್ನ ಸಮಗ್ರ ಮಾರ್ಗಸೂಚಿಯಲ್ಲಿ ಈ ಅಂಶವನ್ನು ನಮೂದಿಸಿದ್ದು ಜಿಲ್ಲಾ ಆಯುಕ್ತರು ಮತ್ತು ಮೊಲೀಸ್ ಆಯುಕ್ತರುಗಳಿಗೆ ಕಳುಹಿಸಿಕೊಟ್ಟದೆ ಅಮ್ಬತಸರ ರೈಲು ದುರಂತದಂತಹ ದುರ್ಘಟನೆಗಳು ಮರುಕಳಿಸುವುದನ್ನು ತಡೆಯುವುದು ಇದರ ಉದ್ದೇಶ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ

ಕಾಲ್ಸಿ ಅವರಿಗೆ ಸೂಚಿಸಿದ್ದರು ಜಮ್ಮ ಕಾಶ್ಮೀರದ ಶ್ರೀನಗರದಲ್ಲಿ ನಿನ್ನೆ ರಾತ್ರಿ ಈ ಋತುಮಾನದಲ್ಲೇ ಕನಿಷ್ಠ ತಾಪಮಾನ ದಾಖಲಾಗಿತ್ತು

ಕಾಶ್ಮೀರ ಕಣಿವೆಯ ಇತರ ಪ್ರದೇಶಗಳಲ್ಲೂ ಹಾಗೂ ಲಡಾಕ್ ಪ್ರಾಂತ್ಯದಲ್ಲೂ ಕನಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಕಡಿಮೆಯಾಗಿತ್ತು

ಅಮೆರಿಕದ ಕೆಲ ದಿಗ್ಪಂಧನಗಳಿಂದ ಭಾರತಕ್ಕೆ ವಿನಾಯಿತಿ ದೊರೆತಿದೆ ಒಮನ್ ಕೊಲ್ಲಿಯಲ್ಲಿ ಬಂದರು ಅಭಿವೃದ್ಧಿಯಲ್ಲಿನ ಭಾರತದ ಮಹತ್ವದ ಪಾತ್ರವನ್ನು ಅಮೆರಿಕ ಮಾನ್ಯ ಮಾಡಿರುವುದು ಟ್ರಂಪ್ ಆಡಳಿತದ ಈ ನಿರ್ಧಾರದಿಂದ ವ್ಯಕ್ತವಾಗುತ್ತದೆ ಈ ಬಂದರು ಯುದ್ಧ ಪೀಡಿತ ಅಫ್ಫಾನಿಸ್ತಾನದ ಮನರ್ ನಿರ್ಮಾಣದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪೊಂದಿದೆ ವ್ಠಾಪಕ ಸಮಾಲೋಚನೆಗಳ ನಂತರ ಕೆಲ ದಿಗ್ನಂಧನಗಳಿಂದ ಭಾರತಕ್ಕೆ ವಿನಾಯಿತಿ ನೀಡುವ ಅಂಶವನ್ನು ವಿದೇಶಾಂಗ ಸಚಿವ ಮೈಕ್ ಮೊಂಪೆ ಪರಿಗಣಿಸಿದ್ದಾರೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ವಕ್ತಾರರು ವಾಷ್ಷಿಂಗ್ಟನ್ನಲ್ಲಿ ಪಿಟಿಐ ಸುದ್ದಿ ಸಂಸ್ಥೆಗೆ ತಿಳಿಸಿದ್ದಾರೆ ಸೋಮವಾರದಂದು ಇರಾನ್ ಮೇಲೆ ಅಮೆರಿಕ ಹಿಂದೆಂದೂ ಇಲ್ಲದಂತಹ ಅತ್ಯಂತ ಕಠಿಣ ದಿಗ್ವಂಧನಗಳನ್ನು ಹೇರಿದೆ ಈ ದಿಗ್ಬಂಧನಗಳು ಇರಾನ್ನ ಬ್ಯಾಂಕಿಂಗ್ ಮತ್ತು ಇಂಧನ ವಲಯಗಳಿಗೆ ಅನ್ವಯಿಸುವುದು ಪಾಗೂ ಇರಾನ್ನ ತೈಲ ಆಮದನ್ನು ನಿಲ್ಲಿಸದ ಯುರೋಪ್ ಏಷ್ಯಾ ಪಾಗೂ ಇತರೆಡೆಯ ದೇಶಗಳು ಮತ್ತು ಸಂಸ್ಥೆಗಳಿಗೆ ದಂಡ ವಿಧಿಸುವುದಕ್ಕೆ ದಿಗ್ವಂಧನಗಳಲ್ಲಿ ಅವಕಾಶವಿದೆ

ಅಮೆರಿಕಾದಲ್ಲಿ ನಿನ್ನೆ ನಡೆದ ಮಪತ್ವದ ಮಧ್ಯಂತರ ಚುನಾವಣೆಯಲ್ಲಿ ವಿರೋಧ ಪಕ್ಷ ಡೆಮಾಕ್ರಟಿಕ್ ಪಾರ್ಟಿ ಪ್ರತಿನಿಧಿ ಸಭೆಯಲ್ಲಿ ಮತ್ತೆ ನಿಯಂತ್ರಣ ಸಾಧಿಸಿದೆ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಅವರ ರಿಪಜ್ಲಿಕನ್ ಪಾರ್ಟಿ ಸೆನೆಟ್ನಲ್ಲಿ ಬಹುಮತ ಉಳಿಸಿಕೊಂಡಿದೆ ಆಡಳಿತದ ಮೇಲೆ ರಿಪಬ್ಲಿಕನರು ಸಾಧಿಸಿದ ಏಕಸ್ವಾಮ್ಯವನ್ನು ಮುರಿಯುವಲ್ಲಿ ಡೆಮಾಕ್ರಟನರು ಯಶಸ್ವಿಯಾಗಿದ್ದು

ಸದನ ಬರುವ ಜನವರಿಗೆ ಅಸ್ತಿಕ್ಷಕ್ಕೆ ಬರಲಿದೆ

ಅವರಲ್ಲಿ ಪೆಚ್ಚಿನವರು ಡೆಮಾಕ್ರಟಿಕ್ ಪಕ್ಷದವರಾಗಿದ್ದಾರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಆಡಳಿತಕ್ಕೆ ಈ ಚುನಾವಣೆ ಅಗ್ನಿ ಪರೀಕ್ಷೆಯಾಗಿತ್ತು

ನಿನ್ನೆ ರಾತ್ರಿ ನಡೆದ ಈ ದಾಳಿ ಒಂದು ತಾಸಿಗೂ ಹೆಚ್ಚು ಗುಂಡಿನ ಚಕಮಕಿಗೆ ಎಡೆಮಾಡಿಕೊಟ್ಟಿದ್ದು ತಾಲಿಬಾನರಿಗೆ ತಕ್ಕ ಉತ್ತರ ನೀಡಲಾಗಿದೆ ಎಂದು ಪ್ರಾಂತೀಯ ಮಂಡಳಿಯ ಸದಸ್ಯ ದದುಲ್ಲಾಖಾನಿ ಹೇಳಿದ್ದಾರೆ

ಈ ವರ್ಷದ ಘುಟ್ಪಾಲ್ ವಿಶ್ವಕಪ್ ಪಂದ್ಯಾವಳಿಯ ಮೇಲೆ ಡ್ರೋನ್ ದಾಳಿಯ ಪ್ರಯತ್ನ ನಡೆದಿತ್ತು ಎಂದು ರಷ್ಯಾ ಹೇಳಿದೆ ಮಟ್ಟಾಲ್ ವಿಶ್ವಕಪ್ ಕ್ರೀಡೆಯ ವೇಳೆ ಪ್ರಮುಖ ಪಂದ್ಯಾವಳಿಗಳು ನಡೆಯುವ ಸ್ಥಳಗಳ ಮೇಲೆ ಡ್ರೋನ್ ಬಳಸಿ ಉಗ್ರರು ದಾಳಿ ನಡೆಸಲು ಮಾಡಿದ್ದ ಪ್ರಯತ್ನವನ್ನು ಭದ್ರತಾ ಪಡೆಗಳು ವಿಫಲಗೊಳಿಸಿವೆ ಎಂದು ರಷ್ಕಾದ ಫೆಡರಲ್ ಸೆಕ್ಯೂರಿಟಿ ಸರ್ವೀಸ್ನ ಮುಖ್ವಿಸ್ಥ ಅಲೆಕ್ಲಾಂಡರ್ ಬೋರ್ತಿಂಕೋವ್ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಸರ್ಕಾರಿ ಸ್ವಾಮ್ಯದ ಸುದ್ದಿ ಸಂಸ್ಥ ವರದಿ ಮಾಡಿದೆ ಏಪ್ರಿಲ್ನಲ್ಲಿ ನಡೆದ ಪಂದ್ಕಾವಳಿಗೆ ರಷ್ಕಾ ಅತ್ಯಾಧುನಿಕ ತಂತ್ರಜ್ಞಾನದ ನಿಗಾ ವ್ಯವಸ್ಥೆಯೊಂದಿಗೆ ಸೂಕ್ತ ಭದ್ರತೆ ಒದಗಿಸಿತ್ತು ಇದರಿಂದಾಗಿ ಉಗ್ರರ ಸಂಚು ವಿಫಲಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ

ನ್ಯಾಯಮೂರ್ತಿಗಳಾದ ಇಕ್ರಾಮುಲ್ಲಾಖಾನ್ ಮತ್ತು ಇಸ್ತಿಯಾಕ್ ಇಬ್ರಾಹಿಂ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ನೋಟಿಸ್ ಜಾರಿ ಮಾಡಿದೆ